ದೆಹಲಿಯಲ್ಲಿ ಹುನಾರ್ ಹಾತ್ ಕರಕುಶಲಕರ್ಮಿಗಳ ಮೇಳಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಭಾರತದ ಶ್ರೀಮಂತ ಸಂಸ್ಕೃತಿ ಸಂಪ್ರದಾಯದ ಪ್ರತಿಬಿಂಬವೆಂದು ಬಣ್ಣನೆ

ಇಂದು ಅಂತಾರಾಷ್ಷೀಯ ಮಾತ್ವಭಾಷಾ ದಿನ ಪ್ರಾಥಮಿಕ ಶಿಕ್ಷಣದಿಂದ ಆಡಳಿತದವರೆಗೆ ಎಲ್ಲ ಸ್ತರಗಳಲ್ಲಿ ಮಾತ್ಬಭಾಷೆ ಉತ್ತೇಜಿಸಬೇಕು ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಡು ಕರೆ

ಮೆನನ್ ನೇತೃತ್ವದಲ್ಲಿ ಭೂ ಸೇನೆ ಮತ್ತು ಐಟಬಿಪಿ ಉನ್ನತಾಧಿಕಾರಿ ಅವರನ್ನು ಒಳಗೊಂಡ ಭಾರತೀಯ ನಿಯೋಗ ಹಾಗೂ ಚೀನಾದ ದಕ್ಷಿಣ ಕ್ಷಿನ್ ಜಿಯಾಂಗ್ ಸೇನಾ ಜಿಲ್ಲಾಕಮಾಂಡರ್ ಮೇಜರ್ ಜನರಲ್ ಲಿಯೂ ಲಿನ್ ನೇತೃತ್ವದಲ್ಲಿ ಪಿಎಲ್ಎ ಅಧಿಕಾರಿಗಳನ್ನೊಳಗೊಂಡ ಚೀನಾ ನಿಯೋಗ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವು ಪಾಂಗಾಂಗ್ ತ್ಲೋನಲ್ಲಿ ಚೀನಾ ಸೇನೆ ಹಿಂತೆಗೆದುಕೊಂಡ ನಂತರ ಮುಂದಿನ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಅಲ್ಲದೇ ಪ್ರಮುಖ ಪ್ರದೇಶಗಳಾದ ಗೋಗ್ರಾ ಮೋಸ್ ಹಾಟ್ ಸ್ಲಿಂಗ್ಲೆ ಮತ್ತು ಡೆಸ್ವಾಂಗ್ ಬಯಲು ಪ್ರದೇಶದಲ್ಲಿ ಸೇನೆಯನ್ನು ಚೀನಾ ಹಿಂಪಡೆಯುವ ಕುರಿತು ಸಹ ಚರ್ಚಸಲಾಯಿತು ಕಳೆದ ವರ್ಷದ ಏಪ್ರಿಲ್ಗೂ ಮುನ್ನ ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿದ್ದ ಪರಿಸ್ವಿತಿಯನ್ನು ಕಾಪಾಡಿಕೊಳ್ಳಲು ಸೇನೆಯನ್ನು ಹಿಂಪಡೆಯುವ ಕುರಿತು ಮಾತುಕತೆಯಲ್ಲಿ ಚರ್ಚಿಸಲಾಯಿತು ಇದಲ್ಲದೇ ಬುಡಕಟ್ಟು ಅಲೆ ಮಾರಿ ಜನರು ಜಾನುವಾರು ಮೇಯಿಸುವುದಕ್ಕೆ ಚೀನಾ ಕಡೆ ಅವಕಾಶ ನೀಡುವ ಕುರಿತು ಸಹ ಭಾರತದ ನಿಯೋಗ ಸಭೆಯಲ್ಲಿ ಪ್ರಸ್ತಾಪಿಸಿತು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶಾದ್ಯಂತದ ಕರಕುಶಲ ಕರ್ಮಿಗಳು ಮತ್ತು ಕಲಾವಿದರನ್ನು ಹುನಾರ್ ಹಾತ್ ಒಂದು ವೇದಿಕೆಗೆ ಸೇರಿಸಲಿದೆ ಭಾರತೀಯ ಸಾಂಪ್ರದಾಯಿಕ ಕಲೆ ಮತ್ತು ಕರಕುಶಲತೆಯ ಸುಂದರ ಪ್ರದರ್ಶನ ಇದಾಗಿದೆ ದೇಶಿಯ ನಿರ್ಮಿತ ವಸ್ತುಗಳ ಉತ್ತೇಜನದ ವೋಕಲ್ ಫಾರ್ ಲೋಕಲ್ ಗೋಷಣೆಗೆ ಹುನಾರ್ ಹಾತ್ ಒತ್ತು ನೀಡಲಿದೆ ಈ ಪ್ರದರ್ಶನ ಭಾರತದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರತಿಬಿಂಬವಾಗಿದೆ ಎಂದರು ಕರಕುಶಲ ಕರ್ಮಿಗಳ ವಸ್ತುಗಳು ಮತ್ತು ಕಲೆಗೆ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬ್ರಾಂಡಿಂಗ್ ಒದಗಿಸುವಲ್ಲಿ ಹುನಾರ್ ಹಾತ್ ಶ್ರಮುಖ ಪಾತ್ರ ವಹಿಸಲಿದ್ದು ಈ ಮೂಲಕ ಕರಕುಶಲ ಕರ್ಮಿಗಳು ತಮ್ಮ ವಸ್ತುಗಳಿಗೆ ಸೂಕ್ತ ಬೆಲೆ ಪಡೆಯಲು ಸಾಧ್ಯವಾಗಲಿದೆ

ದೇಶದ ಮೂಲೆಮೂಲೆಗಳ ಕೈಯಿಂದ ತಯಾರಿಸಿದ ಸ್ವದೇಶಿ ವಸ್ತುಗಳು ಒಂದೇ ಸೂರಿನಡಿ ಈ ಮೇಳದಲ್ಲಿ ಲಭ್ಯವಾಗಲಿವೆ ದೆಹಲಿಯಲ್ಲಿಂದು ಭಾರತೀಯ ಜನತಾಪಕ್ಷದ ರಾಷ್ಟೀಯ ಪದಾಧಿಕಾರಿಗಳ ಸಭೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ರಾಷ್ಟೀಯ ಪದಾಧಿಕಾರಿಗಳಲ್ಲದೇ ರಾಜ್ಯಗಳ ಬಿಜೆಪಿಯ ಉಸ್ತುವಾರಿಗಳು ರಾಜ್ಯಾಧಕ್ಷರು ಮತ್ತು ಪಕ್ಷದ ಇತರ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಪಶ್ಚಿಮ ಬಂಗಾಳ ಅಸ್ಲಾಂ ಹಾಗೂ ಇನ್ನಿತರೆ ರಾಜ್ಯಗಳಲ್ಲಿ ಸಮೀಪಿಸುತ್ತಿರುವ ವಿಧಾನ ಸಭೆ ಚುನಾವಣೆ ಮತ್ತು ನೂತನ ಕೃಷಿ ಕಾಯ್ದೆಗಳ ವಿರುದ್ಧ ನಡೆಯುತ್ತಿರುವ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಭೆ ಆಯೋಜಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಜೆ

ನಡ್ಡಾ ಅವರು ನಿನ್ನೆ ಪಕ್ಷದ ಸಾಂಸ್ಥಿಕ ಸಭೆಗಳನ್ನು ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಅಸ್ಲಾಂ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ

ಇದೇ ಸಂದರ್ಭದಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ನಂತರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯಲ್ಲಿ ಹಲವಾರು ರೈಲು ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ನೊವಾಪುರದಿಂದ ದಕ್ಷಿಣೇಶ್ವರದವರೆಗೆ ಮೆಟ್ರೋ ರೈಲು ಯೋಜನೆ ವಿಸ್ತರಣೆಯನ್ನು ಉದ್ಘಾಟಸಲಿದ್ದಾರೆ

ದೆಹಲಿಯ ರೇಲ್ ಭವನದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ವೇಳೆ ಗುಬ್ಬ ರೈಲು ನಿಲ್ದಾಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸಣ್ಣ ನೀರಾವರಿ ಸಚಿವ ಜೆ ಸಿ ಮಾಧುಸ್ವಾಮಿ ಸಂಸದ ಜೆ

ಬಸವರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಇಂದು ಅಂತಾರಾಷ್ಷೀಯ ಮಾತ್ವಭಾಷಾ ದಿನ

ಈ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಉಪರಾಷ್ಟಪತಿ ಎಂ ವೆಂಕಯ್ದನಾಯ್ದು ನಾವು ಮಾತೃಭಾಷೆಯನ್ನು ಪ್ರಾಥಮಿಕ ಶಿಕ್ಷಣದಿಂದ ಆಡಳಿತದವರೆಗೆ ಎಲ್ಲಾ ಸ್ತರಗಳಲ್ಲಿ ಬಳಸಲು ಉತ್ತೇಜಿಸಬೇಕು ನಮ್ನ ಸ್ಫಜನಶೀಲ ಕಲ್ಪನೆ ಮತ್ತು ಚಿಂತನೆಗಳನ್ನು ನಮ್ನ ಸ್ವಂತ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸಲು ಪ್ರೋತ್ಸಾಹಿಸಬೇಕು ಮಾತ್ಪಭಾಷೆ ಕೇವಲ ಸಂವಹನ ಮಾಧ್ಯಮ ಅಷ್ಲೇ ಆಗಿರದೆ ನಮ್ನ ಸಂಪ್ರದಾಯ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪರಿಚಯದೊಂದಿಗೆ ನಮ್ನನ್ನು ಬೆಸೆಯುತ್ತದೆ ಎಂದು ಉಪರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಹಾಗೆಯೇ ಉತ್ತಮ ಮುಖಗವಸು ಧರಿಸುವುದರಿಂದ ಸೋಂಕು ಹರಡುವಿಕೆಯನ್ನು ಗಣನೀಯವಾಗಿ ತಡೆಯಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಟೂರ್ನಿಯಲ್ಲಿ ಅತ್ಟುತ್ತಮ ಶ್ರದರ್ಶನ ನೀಡುತ್ತಿರುವ ಹಾಲಿ ಚಾಂಪಿಯನ್ ನೋವಾಕ್ ಜೊಕೊವಿಚ್ ಪ್ರಶಸ್ತಿ ಗೆಲ್ಲುವ ನೆಚ್ಚನ ಆಟಗಾರರಾಗಿದ್ದರೆ ಮತ್ತೊಂದೆಡೆ ಮೊದಲ ಗ್ರ್ವಾನ್ಸ್ಲಾಮ್ ಮೇಲೆ ಕಣ್ಣಿಟ್ಟರುವ ಮೆಡ್ವೆಡೇವ್ ಸಹ ಎದುರಾಳಿಗೆ ಕಠಿಣ ಸವಾಲು ನೀಡುವಷ್ಟು ಸಮರ್ಥರಿದ್ದಾರೆ